ವಾರ್ತೆಗಳ ವಿವರ ಭಾರತವು ಶತ ಶತಮಾನಗಳಿಂದ ಉತ್ಸವ ಆಚರಣೆ ಶ್ರೇಷ್ಠ ಸಾಧನೆಗಳಿಗೆ ಹೆಸರಾಗಿದೆ ನಮ್ಮ ಜೀವನ ಕ್ರಮ ಚಿಂತನೆ ನಂಬಿಕೆ ಸಂಗೀತ ನೃತ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಬಹುತೇಕ ಪ್ರತಿಫಲಿಸುವ ವಾರಾಣಸಿಯಲ್ಲಿ ಈ ಬಾರಿಯ ಪ್ರವಾಸಿ ಭಾರತೀಯ ದಿವಸ್ ನಡೆಯುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ನಂತರ ಮಾತನಾಡಿದ ಅವರು ನವ ಭಾರತದ ಅಭಿವೃದ್ದಿಯಲ್ಲಿ ಕೊಡುಗೆ ಸಲ್ಲಿಸುವಂತೆ ಅನಿವಾಸಿ ಭಾರತೀಯರಿಗೆ ಕರೆ ನೀಡಿದರು ಜಗತ್ತಿನ ವಿವಿಧೆಡೆಗಳಲ್ಲಿ ಭಾರತದ ಕೀರ್ತಿ ಹೆಚ್ಚಿಸುವ ರೀತಿಯಲ್ಲಿ ಸಾಧನೆ ಮಾಡಿರುವ ಪ್ರಶಸ್ತಿ ಪುರಸ್ಪ್ರತರು ವಿದೇಶಗಳಲ್ಲಿ ಭಾರತೀಯ ಸಮೂದಾಯದ ಕಲ್ಚಾಣಕ್ಕಾಗಿ ತ್ರಮಿಸುತ್ತಿದ್ದಾರೆ ಭಾರತ ಮತ್ತು ಇತರ ದೇಶಗಳ ನಡುವೆ ಜೀವಂತ ಸೇತುವೆಯಂತೆ ಕಾರ್ಯ ನಿರ್ವಹಿಸುತ್ತಿರುವ ವಿದೇಶಗಳಲ್ಲಿನ ಭಾರತೀಯರು ನಮ್ಮ ರಾಷ್ಟದ ಹೆಮ್ಮೆ ಎಂದು ಸಂತಸ ವ್ಯಕ್ತಪಡಿಸಿದರು

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಿನ್ನೆ ಕುಂಭಮೇಳ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಕಾವೇರಿ ಕಪಿಲಾ ಸ್ಪಟಿಕ ಸರೋವರಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳ ಬೃಹತ್ ಮಟ್ಟದಲ್ಲಿ ನಡೆಯಬೇಕು ನಮ್ಮ ಧಾರ್ಮಿಕ ಸಂಸ್ಕತಿ ಹಾಗೂ ಸಂಪ್ರದಾಯಗಳ ಪ್ರತೀಕವಾಗಿ ಅಂತಹ ಕಾರ್ಯಕ್ರಮಗಳು ಅಗತ್ತ ಎಂದರು ಕುಂಭಮೇಳ ಆಯೋಜನೆಗೆ ಹಣದ ಕೊರತೆ ಇಲ್ಲ ಸೋಪಾನಕಟ್ಟ ರಸ್ತೆ ದುರಸ್ತಿ ಶೌಚಾಲಯ ಸ್ನಾನದ ವ್ಯವಸ್ಥೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳು ಅಚ್ಚುಕಟ್ಟಾಗಿ ಆಗಬೇಕು ವಿವಿಧ ಮಠಗಳ ಹಿರಿಯ ಸ್ವಾಮೀಜಿಯವರ ಸಲಹೆ ಪಡೆದು ಕಾರ್ಯ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಕುಂಭಮೇಳಕ್ಕೆ ಹಲವಾರು ರಾಜ್ಞಗಳಿಂದ ಯತಿವರ್ಯರು ಆಗಮಿಸಲಿದ್ದು ಅವರಿಗೆ ಎಲ್ಲ ರೀತಿಯ ಸೌಕರ್ಯ ಒದಗಿಸಬೇಕು ಪ್ರತಿ ಮೂರು ವರ್ಷಕ್ಕೊಮ್ನೆ ನಡೆಯುವ ಈ ಕುಂಭಮೇಳಕ್ಕೆ ಶಾಶ್ವತವಾದ ಮೂಲ ಸೌಲಭ್ಞ ನೀಡಲು ಗಮನ ಹರಿಸಬೇಕು ಪ್ರವಾಸೋದ್ದಮ ಇಲಾಖೆಯಿಂದ ಈ ಕ್ಷೇತ್ರದಲ್ಲಿ ಶಾತ್ವತ ಅಭಿವೃದ್ದಿ ಕೆಲಸಕ್ಕೆ ನೀಲನ್ವೆ ಸಿದ್ದಪಡಿಸಿ ಪ್ರಸ್ತಾವ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇತನ ನೀಡಿದರು ಉತ್ತರ ಭಾರತದಲ್ಲಿ ಇತ್ತೀಚಿಗೆ ನಡೆದ ಕುಂಭಮೇಳದ ಖರ್ಚು ವೆಚ್ಚದ ಕುರಿತು ಇಬ್ಲರು ಅಧಿಕಾರಿಗಳಿಗೆ ಅಧ್ಯಯನ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದರು

ಕೆಂಪೇಗೌಡ ಬಸ್ ನಿಲ್ಲಾಣದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಮಣ್ಣ ಶಿವಮೊಗ್ಗ ಹಾಸನ ಮಂಗಳೂರು ಕುಂದಾಪುರ ಶ್ವಂಗೇರಿ ಹೊರನಾಡು ದಾವಣಗೆರೆ ಹುಬ್ಲಳ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಗೋಕರ್ಣ ಶಿರಸಿ ಕಾರವಾರ ರಾಯಚೂರು ಕಲಬುರಗಿ ಬಳ್ಳಾರಿ ಕೊಪ್ಪಳ ಯಾದಗಿರಿ ಬೀದರ್ ತಿರುಪತಿ ಮುಂತಾದ ಸ್ಥಳಗಳಿಗೆ ವಿಶೇಷ ಕಾರ್ಯಾಚರಣೆ ವ್ಯವಸ್ಥೆ ಇದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಸಾರಿಗೆಗಳಗೆ ಮುಂಗಡವಾಗಿ ಆಸನಗಳನ್ನು ಕಾಯ್ದಿರಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಪ್ರಯಾಣಿಕರು ಬಸ್ ನಿಲ್ದಾಣಗಳಗೆ ತೆರಳುವ ಮುನ್ನ ಮುಂಗಡವಾಗಿ ಕಾಯ್ದಿರಿಸಲಾಗಿರುವ ಟಕೇಟುಗಳ ಮೇಲೆ ನಮೂದಿಸಲಾಗಿರುವ ಬಸ್ ನಿಲ್ದಾಣದ ಹೆಸರನ್ನು ಗಮನಿಸುವಂತೆ ಕೋರಲಾಗಿದೆ

ಹೋಗುವ ಹಾಗೂ ಬರುವ ಪ್ರಯಾಣದ ಟಕೇಟ್ನ್ನು

ಪ್ರಧಾನಮಂತ್ರಿಯವರ ಹಿಂದಿ ಭಾಷಣದ ನಂತರ ಅದರ ಕನ್ನಡ ಅನುವಾದ ಪ್ರಸಾರವಾಗಲಿದ್ದು

ಚಾಮರಾಜನಗರ ಬರ ಪೀಡಿತ ಜಿಲ್ಲೆ ಎಂದು ಘೋಷಣೆಯಾಗಿರುವ ಹಿನ್ನೆಲೆ ಬಿಜೆಪಿ ರಾಜ್ಗಾದ್ಯಕ್ಷ ಬಿ

ಯಡ್ಕೂರಪ್ಪ ಮತ್ತು ತಂಡ ಇಂದು ಜಿಲ್ಲೆಗೆ ಭೇಟ ನೀಡಲಿದೆ ಬದನಗುಪ್ಪೆ ಗ್ರಾಮಪಂಚಾಯಿತಿ ವ್ಯಾಪ್ತಿಯ ಪ್ರದೇಶಗಳಿಗೆ ಮಧ್ವಾಹ್ನ ಭೇಟ ನೀಡಿ ಬರ ಸ್ವಿತಿಗತಿಯ ಬಗ್ಗೆ ಅಧ್ಯಯನ ನಡೆಸುವರು ಈಗಾಗಲೇ ಚಾಮರಾಜನಗರ ಗುಂಡ್ಲುಪೇಟೆ ಯಳಂದೂರು ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಸರ್ಕಾರ ಫೋಷಿಸಿದೆ ಜಿಲ್ಲೆಯ ರೈತರ ಪರಿಸ್ತಿತಿ ಅವಲೋಕನ ಮತ್ತು ಚರ್ಚೆ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಲಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಉಜ್ವಲ ಭವಿಷ್ಣಕ್ಕಾಗಿ ಹೆಣ್ಣು ಮಗುವಿನ ಸಶಕ್ತೀಕರಣ ಘೋಷ ವಾಕ್ಕದೊಂದಿಗೆ ಇಂದು ರಾಷ್ವೀಯ ಹೆಣ್ಣು ಮಗು ದಿನವನ್ನು ಆಚರಿಸಲಾಗುತ್ತಿದೆ ಜತೆಗೆ ದೇಟ ಬಚಾವೋ ಬೇಟ ಪಢಾವೋ ಯೋಜನೆಯ ವಾರ್ಷಿಕೋತ್ಸವವನ್ನೂ ಕೂಡ ಆಚರಿಸಲಾಗುತ್ತದೆ ಲಿಂಗಾನುಪಾತದಲ್ಲಿ ಹೆಣ್ಣು ಮಗುವಿನ ಪ್ರಮಾಣದ ಇಳಕೆ ಬಗ್ಗೆ ಅರಿವು ಮೂಡಿಸುವುದು ಹೆಣ್ಣು ಭೂಣ ಹತ್ತೆ ತಡೆ ಹೆಣ್ಣು ಮಗುವಿನ ರಕ್ಷಣೆ ಅದರ ಬೆಳವಣಿಗೆಗಾಗಿ ಉತ್ತಮ ವಾತಾವರಣ ನಿರ್ಮಿಸುವುದು ರಾಷ್ಷೀಯ ಹೆಣ್ಣು ಮಗು ದಿನಾಚರಣೆಯ ಉದ್ದೇಶವಾಗಿದೆ ಹೊಸ ದಿಲ್ಲಿಯಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ದಿ ಖಾತೆ ಸಚಿವೆ ಮನೇಕಾ ಗಾಂಧಿ ಹಾಗೂ ಸಚಿವ ಡಾಕ್ಟರ್ ವಿರೇಂದ್ರ ಕುಮಾರ್ ಪಾಲ್ಗೊಳ್ಳುವರು

ಈ ಸಭೆಯಲ್ಲಿ ಮುಂಬರುವ ರಾಜ್ಯ ಬಜೆಟ್ ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ದತೆ ಸಮಿತ್ರ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ನಡೆಸುತ್ತಿರುವ ಯತ್ನ ಹಾಗೂ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಅಸಮಾಧಾನದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ ಹಣಕಾಸು ಖಾತೆಯನ್ನೂ ಹೊಂದಿರುವ ಮುಖ್ಚಮಂತ್ರಿ ಎಚ್

ಸಮನ್ವಯ ಸಮಿತಿ ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ಸೀಟು ಹಂಚಿಕೆ ಮತ್ತು ಸಿದ್ದತೆ ಕುರಿತು ಪೂರ್ವಭಾವಿಯಾಗಿ ಚರ್ಚೆ ನಡೆಯಲಿದೆ

ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧವೇ ಭ್ರಷ್ಟಾಚಾರಕ್ಕೆ ತಾಣವಾಗಿದ್ದು ವಿಧಾನಸೌಧದಲ್ಲಿ ಅಕ್ರಮ ಪಣ ಸಿಕ್ಕ ಪ್ರಕರಣವನ್ನು ಮುಚ್ಚಿ ಹಾಕಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ವಿಧಾನ ಪರಿಷತ್ ಪ್ರತಿ ಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪಿಸಿದ್ದಾರೆ

ಿ ಇಂದು ರಾಷ್ಟೀಯ ಹೆಣ್ಣು ಮಗು ದಿನ ಉಜ್ವಲ ಭವಿಷ್ಣಕ್ಕಾಗಿ ಹೆಣ್ಣು ಮಗುವಿನ ಸಶಕ್ತೀಕರಣ ಧ್ಯೇಯ ವಾಕ್ಯದೊಂದಿಗೆ ಆಚರಣೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು